ರೈಲು ಮೆಟ್ರೋ ಸಂಚಾರ ರದ್ದು ಆನ್ಲೈನ್ ಮೂಲಕ ಕಲಿಕಾ ವ್ಲವಸ್ಥೆ ಮುಂದುವರೆಸಲು ಸಮ್ನತಿ

ಕರ್ನಾಟಕದಲ್ಲಿ ನಾಳೆಯಿಂದ ಬಸ್ ರೈಲು ಸಂಚಾರಕ್ಕೆ ಅನುಮತಿ ಕೆಂಪು ಮತ್ತು ಕಂಟೈನ್ಗೆಂಟ್ ವಲಯದಲ್ಲಿ ಕಟ್ಲುನಿಟ್ಲನ ನಿರ್ಬಂಧನೆ ಮುಂದುವರಿಕೆ ಪ್ರತಿ ಭಾನುವಾರ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಮುಖ್ಯಮಂತ್ರಿ ಬಿ

ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು ಕೇಂದ್ರಾಡಳತ ಪ್ರದೇಶಗಳು ಮತ್ತು ನಾನಾ ಇಲಾಖೆಗಳು ಲಾಕ್ಡೌನ್ ನಿರ್ಬಂಧಗಳನ್ನು ಮುಂದುವರಿಸಬೇಕು ಎಂದು ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಎಂಎ ಸೂಚನೆ ನೀಡಿದೆ

ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸುವಂತೆ ರಾಷ್ಷೀಯ ಕಾರ್ಯಕಾರಿ ಸಮಿತಿಗೆ ಎನ್ಡಿಎಂಎ ಸೂಚನೆ ನೀಡಿದೆ ದೇಶಾದ್ಖಂತ ಆರ್ಥಿಕ ಚಟುವಟಿಕೆಗಳನ್ನು ಮುಕ್ತಗೊಳಸುವ ಮೂಲಕ ಕೊರೋನಾ ಸೋಂಕು ನಿಯಂತ್ರಣಗೊಳಸಲು ಹೊಸ ಮಾರ್ಗಸೂಚಿಯಲ್ಲಿ ಆದ್ವತೆ ನೀಡಲಾಗಿದೆ

ಹೊಸ ಮಾರ್ಗಸೂಚಿ ಪ್ರಕಾರ ಸಾರ್ವಜನಿಕ ಸ್ವಳಗಳಲ್ಲಿ ಮುಖಗವಸು ಧರಿಸುವುದು ಕಡ್ಡಾಯ ಉಗುಳುವಿಕೆಗೆ ದಂಡ ಸಹಿತ ಶಿಕ್ಷೆ ವಿಧಿಸಲಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಸಾರಿಗೆ ವೇಳೆ ಪ್ರತಿಯೊಬ್ಲರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಕಡ್ಡಾಯ ಮಾಡಲಾಗಿದೆ

ಸಾರ್ವಜನಿಕ ಸ್ವಳಗಳಲ್ಲಿ ಮದ್ದು ಪಾನ್ ಗುಟ್ಟಾ ಮತ್ತು ತಂಬಾಕು ನಿರ್ಬಂಧಿಸಲಾಗಿದೆ ಮನೆಯಿಂದಲೇ ಕೆಲಸ ಮಾಡುವುದನ್ನು ಸಾಧ್ಯವಾದಷ್ಟು ವಿಸ್ತರಿಸಲು ಅವಕಾಶ ಕಲ್ಲಿಸಲಾಗಿದೆ ಎಲ್ಲಾ ಶ್ರವೇಶ ಮತ್ತು ನಿರ್ಗಮನ ವೇಳೆ ಥರ್ಮಲ್ ಸ್ನಾನಿಂಗ್ ಕ್ಲೆತೊಳೆಯುವಿಕೆ ಮತ್ತು ಸ್ಲಾನಿಟ್ಲೆಸರ್ ಬಳಕೆ ಕಡ್ಡಾಯ ಮಾಡಲಾಗಿದೆ

ಎಲ್ಲಾ ದೇಶೀಯ ಮತ್ತು ಅಂತಾರಾಷ್ಷೀಯ ಪ್ರಯಾಣಿಕ ವಿಮಾನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಆದರೆ ದೇಶೀಯ ವ್ಲೆದ್ಯಕೀಯ ಸೇವೆಗಳು ವ್ಲೆಮಾನಿಕ ಆಂಬುಲೆನ್ಸ್ ಮತ್ತು ಭದ್ರತಾ ವಿಮಾನಗಳ ಸಂಚಾರಕ್ಕೆ ಕೇಂದ್ರ ಗೃಹ ಸಚಿವಾಲಯ ಅನುಮತಿ ನೀಡಿದೆ ರೈಲು ಮತ್ತು ಮೆಟ್ರೋ ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ ಶಾಲಾ ಕಾಲೇಜುಗಳು ಶೈಕ್ಷಣಿಕ ತರದೇತಿ ಮತ್ತು ಬೋಧನಾ ಸಂಸ್ಥೆಗಳು ಮುಚ್ಚರಲಿವೆ ಆನ್ಲೈನ್ ದೂರ ಕಲಿಕಾ ವ್ಲವಶ್ಹ ಮುಂದುವರಿಸಲು ಅನುಮತಿ ನೀಡಲಾಗಿದೆ ಹೊಟೇಲ್ಗಳು ರೆಸ್ನೋರೆಂಟ್ಗಳು ಮತ್ತು ಆತಿಥ್ಲ ಸೇವೆ ನಿರ್ಬಂಧವನ್ನು ಮುಂದುವರಿಸಲಾಗಿದೆ ಆದರೆ ಆರೋಗ್ಯ ಅಥವಾ ಸರ್ಕಾರಿ ಅಧಿಕಾರಿಗಳು ಆರೋಗ್ಯ ಸಂರಕ್ಷಣಾ ಕಾರ್ಯಕರ್ತರು ಶ್ರವಾಸಿಗಳು ಸೇರಿದಂತೆ ನಿಲುಗಡೆಯಾಗಿರುವ ಜನರಿಗೆ ಆತಿಥ್ಲ ಸೇವೆ ಮತ್ತು ಕ್ವಾರಂಟ್ಲೆನ್ ಸೌಲಭ್ಲ ಮುಕ್ತವಾಗಿರಲಿದೆ ಮನೆಗಳಿಗೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುವ ರೆಸ್ಟೋರೆಂಟ್ಗಳಿಗೆ ಅನುಮತಿ ನೀಡಲಾಗಿದೆ ಎಲ್ಲಾ ವಿಧದ ಸಿನಿಮಾ ಹಾಲ್ಗಳು ಶಾಪಿಂಗ್ ಮಾಲ್ಗಳು ಜಿಮ್ನೇಷಿಯಂ ಈಜುಕೊಳ ಮನರಂಜನಾ ಉದ್ಲಾನಗಳು ಚಿತ್ರಮಂದಿರಗಳು ಬಾರ್ಗಳು ಸಭಾಂಗಣಗಳು ಹಾಗೂ ಸಮಾಗಮ ಮಂದಿರಗಳು ಮುಚ್ಚರಲಿವೆ ಕ್ರೀಡಾ ಸಂಕೀರ್ಣಗಳು ಮತ್ತು ತ್ರೀಡಾಂಗಣಗಳನ್ನು ತೆರೆಯಲು ಅನುಮತಿ ನೀಡಲಾಗಿದೆ ಎಲ್ಲ ರೀತಿಯ ಸಾಮಾಜಿಕ ರಾಜಕೀಯ ಕ್ರೀಡೆ ಮನರಂಜನೆ ಶಿಕ್ಷಣ ಸಂಸ್ಕತಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು

ಸಮಾರಂಭಗಳನ್ನು ನಿರ್ಬಂಧಿಸಲಾಗಿದೆ ಧಾರ್ಮಿಕ ಕೇಂದ್ರಗಳು ಪೂಜಾ ಸ್ವಳಗಳನ್ನು ಸಾರ್ವಜನಿಕರಿಗೆ ನಿರ್ಬಂಧಿಸಲಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಿಗಿ ನಿರ್ಬಂಧ ಹಾಕಲಾಗಿದೆ

ರಾಜ್ಞಗಳ ಪರಸ್ವರ ಸಹಮತದ ಮೂಲಕ ಸಾರ್ವಜನಿಕ ಸಂಚಾರಕ್ಷೆ ಅನುಮತಿ ಕೊಡಲಾಗಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಳಗೆ ಪ್ರಯಾಣಿಕ ವಾಹನಗಳು ಮತ್ತು ಬಸ್ಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ ಕೆಂಪು ಹಸಿರು ಮತ್ತು ಕಿತ್ತಳೆ ವಲಯಗಳ ಗುರುತಿಸುವಿಕೆ ಜವಾಬ್ದಾರಿಯನ್ನು ಆಯಾ ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಕೆ ನೀಡಲಾಗಿದೆ ಕಂಟ್ಲೆನ್ಮೆಂಟ್ ವಲಯಗಳಿಗೆ ಯಾವುದೇ ಸಡಿಲಿಕೆ ಇಲ್ಲ

ಕಚೇರಿಗಳಲ್ಲಿ ಕೆಲಸ ಮಾಡುವ ಎಲ್ಲಾ ಉದ್ಯೋಗಿಗಳು ತಮ್ನ ಮೊಬ್ಸೆಲ್ಗಳಲ್ಲಿ ಆರೋಗ್ಯ ಸೇತು ಆಪ್ ಅಳವಡಿಸಿಕೊಳ್ಳಲು ಸೂಚಿಸಲಾಗಿದೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳು ಕೊರೊನಾ ಯೋಧರ ಸುಗಮ ಸಂಚಾರ ಮತ್ತು ಸುರಕ್ಷತೆಗೆ ಆದ್ಯತೆಯ ಗಮನ ನೀಡಲು ಕಟ್ಲುನಿಟ್ಲನ ಸೂಚನೆ ನೀಡಲಾಗಿದೆ ಎಲ್ಲ ರೀತಿಯ ಸರಕು ಮತ್ತು ಖಾಲಿ ಟ್ರಕ್ಗಳ ಅಂತಾರಾಜ್ಜ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ

ಎಲ್ಲಾ ವಲಯಗಳಲ್ಲಿ ಖಾಸಗಿ ಹೂಡಿಕೆದಾರರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಕಲ್ಪಿಸಲಾಗುವುದು ಪ್ರತಿ ಕಾರ್ಯತಂತ್ರ ವಲಯದಲ್ಲಿ ಕನಿಷ್ಣ ಒಂದು ಸಾರ್ವಜನಿಕ ರಂಗದ ಉದ್ದಮ ಇರಲಿದೆ ಸದ್ದದಲ್ಲೇ ಕಾರ್ಯತಂತ್ರ ವಲಯಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಅವರು ತಿಳಿಸಿದರು

ಇದರಲ್ಲಿ ಓರ್ವ ಗರ್ಭಿಣಿ ಮಹಿಳೆ ಇರುವುದರಿಂದ ವೈದ್ಯಕೀಯ ಸಿಬ್ಬಂದಿಯೂ ಸಹ ವಿಮಾನದಲ್ಲಿ ಇರಲಿದೆ ಎಂದು ವರದಿಯಾಗಿದೆ

ಹೊಸ ರೋಗಿಗಳ ಸ್ಹಿತಿ ಸಾಮಾನ್ಣವಾಗಿರುವುದಾಗಿ ವರದಿಯಾಗಿದೆ

ಇದುವರೆಗೂ ಕೊರೋನಾದಿಂದಾಗಿ ಇಬ್ಬರು ಮೃತಪಟ್ಟದ್ದಾರೆ

ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಚವರು ಹಾಗೂ ಉನ್ನತಾಧಿಕಾರಿಗಳ ಸಭೆ ನಡೆಯುತು ರಾಜ್ಞದಲ್ಲಿ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ತರುವಲ್ಲಿ ಜಿಲ್ಲಾಡಳಿತ ಕ್ಷೆಗೊಂಡಿರುವ ಕ್ರಮಗಳ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮುಖ್ಖಮಂತ್ರಿ ಅವರು ಮಾಹಿತಿ ಪಡೆದರು ಕೆಂಪು ವಲಯ ಹಾಗೂ ಕಂಟೈನ್ಮೆಂಟ್ ಪ್ರದೇಶಗಳನ್ನು ಹೊರತುಪಡೆಸಿ ಬೆಂಗಳೂರು ನಗರ ಸಾರಿಗೆ ಕೆಎಸ್ಆರ್ಟಿಸಿ ವಾಯುವ್ನ ಸಾರಿಗೆ ಹಾಗೂ ನೈರುತ್ನ ಸಾರಿಗೆಯ ಸಂಚಾರ ಸೇವೆ ನಾಳೆಯಿಂದ ಆರಂಭವಾಗಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಬದರು

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಕಡ್ವಾಯವಾಗಿ ಪಾಲಿಸುವಂತೆ ಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ

ಕೆಂಪು ಮತ್ತು ಕಂಟೈನ್ಲೆಂಟ್ ಪ್ರದೇಶದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು ರಾಜ್ಯಾದ್ಯಂತ ಪ್ರತಿ ಭಾನುವಾರ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಚಾರಿಗೆ ತರಲಾಗುವುದು ರಾಜ್ಯದಲ್ಲಿ ರೈಲು ಸಂಚಾರಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದು ಯಡಿಯೂರಪ್ಪ ತಿಳಿಸಿದರು ಹೊಟೇಲ್ ಅಂಗಡಿ ಮುಂಗಟ್ಲು ಉದ್ದಾನವನಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆ ಸಂಪುಟದ ಸಹೊದ್ಯೋಗಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು